ಛತ್ತೀಸ್ಗಢದ ಮೊದಲ ಹಂತದ ವಿಧಾನಸಭಾ ಚುನಾವಣೆ ಬಿರುಸುಗೊಂಡ ಪ್ರಚಾರ

ಆರ್ಥಿಕ ದುರ್ಬಳಕೆಗಳನ್ನು ಪರಿತೀಲಿಸಲು ಎಲ್ಲಾ ಸಾಲಗಾರರ ವಿವರಗಳನ್ನು ದಾಖಲಿಸುವ ಡಿಜಿಟಲ್ ಪಬ್ಲಿಕ್ ಕ್ರೆಡಿಟ್ ರಿಜೆಸ್ಟಿ ಸ್ಥಾಪಿಸಲು ಮುಂದಾದ ಆರ್ಬಿಐ

ಕೇರಳದ ಶಬರಿಮಲೆಯಲ್ಲಿ ನಾಳೆ ವಿಶೇಷ ಪೂಜೆ ಹಿನ್ನೆಲೆ ದೇವಸ್ಟಾನದ ಸುತ್ತಮುತ್ತ ಭಾರಿ ಬಿಗಿ ಭದ್ರತೆ

ಮತ್ತು ಬ್ಯಾಡ್ಸಿಂಟನ್ ಜರ್ಮನಿಯಲ್ಲಿ ಇಂದು ಸಾರ್ಲೊರ್ಲಕ್ಸ್ ಓಪನ್ ಬ್ಯಾಡ್ಸಿಂಟನ್ನಲ್ಲಿ ಬ್ರಿಟನ್ನಿನ ರಾಜೀವ್ ಔಸೆಫ್ ಅವರನ್ನು ಎದುರಿಸಲಿರುವ ಭಾರತದ ಶುಭಾಂಕರ್ ಡೇ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಪ್ರಚಾರ ಕಾರ್ಯ ಬಿರುಸುಗೊಂಡಿದ್ದು ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಬಹಿರಂಗ ಪ್ರಚಾರದಲ್ಲಿ ತೊಡಗಿದ್ದಾರೆ ಒಟ್ಟು

ಬಸ್ತಾರ್ ಮತ್ತು ರಾಜಾನಂದಗಾಂವ್ ವಲಯಗಳಲ್ಲಿ ಇಂದು ತಾರಾ ಪ್ರಚಾರಕರು ತಮ್ಮ ಪಕ್ಷಗಳ ಪರವಾಗಿ ಪ್ರಚಾರ ಕೈಗೊಂಡಿದ್ದರು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಖೈರಾಗಡ ಖುಜ್ಜಿ ಮತ್ತು ಕಂಡಗಾಂವ್ ಕ್ಷೇತ್ರಗಳಲ್ಲಿ ಚುನಾವಣಾ ಸಭೆ ನಡೆಸಿದ್ದು ನಕ್ಲಲ್ ವಾದದ ಬಗ್ಗೆ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ ನಕ್ಕಲ್ವಾದವನ್ನು ಕಾಂಗ್ರೆಸ್ ನಾಯಕರು ಕ್ರಾಂತಿಕಾರಿ ಎಂದು ಕರೆಯುತ್ತಾರೆ ಆದರೆ ಅಭಿವೃದ್ದಿಯೇ ನಿಜವಾದ ಕಾಂತಿ ಎಂದು ಬಿಜೆಪಿ ನಂಬಿದೆ

ಛತ್ತೀಸ್ಘಡದ ಅಕಲ್ತರದಲ್ಲಿ ಬಿಎಸ್ಒ ನಾಯಕಿ ಮಾಯಾವತಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಸಾರ್ವಜನಿಕ ರ್ನಾಲಿಗಳಲ್ಲಿ ಪಾಲ್ಗೊಂಡು ಮತಯಾಚಿಸಿದರು

ನಾಮಪತ್ರ ಹಿಂಪಡೆಯಲು ನಾಳೆ ಕೊನೆಯ ದಿನವಾಗಿದೆ

ಮಧ್ಯಪ್ರದೇಶ ವಿಧಾನಸಭೆ ಚುನಾವಣೆಗಾಗಿ ಚುನಾವಣಾ ಆಯೋಗ ಮತಚೀಟಿಯ ಹಿಂಭಾಗ ಮತಗಟ್ಟೆಗಳ ನಕ್ಷೆಯನ್ನು ಮುದ್ರಿಸಲು ನಿರ್ಧರಿಸಿದ್ದು ಇದರಿಂದ ಮತದಾರರಿಗೆ ತಮ್ಮ ಮತಗಟ್ಟೆಗಳನ್ನು ಸುಲಭವಾಗಿ ತಿಳಿದುಕೊಳ್ಳಲು ಸಾಧ್ಲವಾಗಲಿದೆ

ಈ ಹಿಂದೆ ನೀಡುತ್ತಿದ್ದ ಮತ ಚೀಟಿಗಿಂತ ಈ ಬಾರಿ ನೀಡುವ ಮತ ಚೀಟ ದೊಡ್ಡದಾಗಿರಲಿದೆ ಮತಗಟ್ಲೆಯ ನಕ್ಷೆಯೊಂದಿಗೆ ಇತರ ಪ್ರಮುಖ ಮಾಹಿತಿಯನ್ನು ಚೀಟಿಯಲ್ಲಿ ಮುದ್ರಿಸಲಾಗಿರುತ್ತದೆ ಈ ಅಧಿಕೃತ ಓಟರ್ಸ್ಲಿಪ್ಗಳು ಮತಗಟ್ಟೆಗಳಲ್ಲಿ ಮತದಾರರನ್ನು ಗುರುತಿಸಲು ಅಧಿಕೃತ ದಾಖಲೆಯೂ ಆಗಿರಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಸುಸ್ತಿದಾರರು ಮತ್ತು ಹಣಕಾಸು ಅಪರಾಧ ಹೊಂದಿರುವವರು ಸೇರಿದಂತೆ ಎಲ್ಲಾ ಸಾಲದಾರರ ಮಾಹಿತಿ ಸಂಗ್ರಹಿಸಲು ಡಿಜೆಟಲ್ ಪಬ್ಲಿಕ್ ಕ್ರೆಡಿಟ್ ರಿಜೆಸ್ಟಿಯನ್ನು ಆರಂಭಿಸಲು ರಿಸರ್ವ್ ಬ್ಯಾಂಕ್ ಮುಂದಾಗಿದೆ ಕಳೆದ ಮೂರು ವರ್ಷಗಳಲ್ಲಿ ನೂರು ಕೋಟ ವಹಿವಾಟು ನಡೆಸಿದ ರಿಜಿಸ್ನೀಗಳಿಂದ ಡಿಜಿಟಲ್ ರಿಜಿಸ್ನಿ ತಯಾರಿಸಲು ರಿಸರ್ವ್ ಬ್ಲಾಂಕ್ ಅರ್ಜೆ ಆಹ್ವಾನಿಸಿದೆ ಮಾರುಕಟ್ಟೆ ನಿಯಂತ್ರಕ ಸಿಬಿ ಕಾರ್ಪೋರೇಟರ್ ವ್ಯವಹಾರಗಳ ಸಚಿವಾಲಯ ಸರಕು ಮತ್ತು ಸೇವಾ ತೆರಿಗೆ ಜಾಲ ಭಾರತ ದಿವಾಳತನ ಮತ್ತು ದಿವಾಳಿ ಮಂಡಳಿಯಲ್ಲಿರುವಂತೆ ಎಲ್ಲಾ ಸಾಲಗಾರರ ಸಂಪೂರ್ಣ ಮಾಹಿತಿ ಡಿಜೆಟಲ್ ರಿಜೆಸ್ಟೀಯಲ್ಲಿ ದಾಖಲಾಗಲಿದೆ

ಇಂದು ಮಧ್ವಾಹ್ನದ ಬಳಿಕ ಒಂದು ಮಾರ್ಗದಲ್ಲಿ ವಾಹನ ಸಂಚಾರ ಆರಂಭಗೊಂಡಿದೆ ಎಂದು ರಾಷ್ಟೀಯ ಹೆದ್ದಾರಿಯ ವಿಶೇಷ ಪೊಲೀಸ್ ಅಧಿಕಾರಿ ಶಕ್ತಿ ಪಟಾಕ್ ತಿಳಿಸಿದ್ದಾರೆ ಕಾಶ್ಮೀರ ಕಣಿವೆ ಮತ್ತು ಜಮ್ಮ ವಿಭಾಗದಲ್ಲಿ ಸುರಿಯುತ್ತಿರುವ ಭಾರಿ ಹಿಮಪಾತದಿಂದ ಉಂಟಾಗಿರುವ ಪರಿಸ್ತಿತಿಯನ್ನು ಅಲ್ಲಿನ ರಾಜ್ಯಪಾಲ ಸತ್ತಪಾಲ್ ಮಲ್ಲಿಕ್ ಅವಲೋಕಿಸುತ್ತಿದ್ದು ಹಾನಿಗೊಳಗಾದ ಪ್ರದೇಶಗಳಿಗೆ ತಕ್ಷಣ ವಿದ್ಯುತ್ ಸಂಪರ್ಕ ಮತ್ತು ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ತಕ್ಷಣವೇ ಅಗತ್ಯ ಸೇವೆಗಳನ್ನು ಪುನರಾರಂಭಿಸಬೇಕು ಈ ಸಂಬಂಧ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವರದಿ ನೀಡುವಂತೆಯೂ ಸಲಹೆಗಾರರು ಮತ್ತು ಮುಖ್ಯಕಾರ್ಯದರ್ಶಿಗೆ ರಾಜ್ವಪಾಲರು ಸೂಚಿಸಿದ್ದಾರೆ ಎಂದು ಅಧಿಕೃತ ವಕ್ತಾರರು ತಿಳಿಸಿದ್ದಾರೆ ಹಿಮಪಾತದಿಂದಾಗಿ ವಿದ್ಯುತ್ ಕಂಬಗಳು ಟ್ರಾನ್ಸ್ಫಾರ್ಮರ್ಗಳು ಹಾಗೂ ನೂರಾರು ಮರಗಳು ಧರೆಗುರುಳವೆ ಸಂಪರ್ಕ ಪುನರ್ ಸ್ಥಾಪಿಸುವ ಕಾರ್ಯ ಭರದಿಂದ ಸಾಗಿವೆ ಎಂದು ರಾಜ್ಯಪಾಲರಿಗೆ ವಿವರ ನೀಡಲಾಗಿದೆ ಪ್ರಸಕ್ತ ರಾಜ್ಯದಲ್ಲಿ ಪರೀಕ್ಷೆ ನಡೆಯುತ್ತಿದ್ದು ವಿದ್ವಾರ್ಥಿಗಳಿಗೆ ತೊಂದರೆಯಾಗದಂತೆ ಎಲ್ಲಾ ರೀತಿಯ ವ್ವವಸ್ಥೆಗಳನ್ನು ಕೈಗೊಳ್ಳಬೇಕು ಎಂದು ಶಿಕ್ಷಣ ಇಲಾಖೆಗೆ ರಾಜ್ಯಪಾಲರು ಸೂಚಿಸಿದ್ದಾರೆ ತಗ್ಗು ಪ್ರದೇಶಗಳಲ್ಲಿ ನಿಂತಿರುವ ನೀರನ್ನು ಹೊರತೆಗೆಯಲು ಜೊತೆಗೆ ಸಾಕಷ್ಟು ಸಂಬ್ದೆಯಲ್ಲಿ ಪಂಪ್ಗಳನ್ನು ಬಳಸುವಂತೆ ರಾಜ್ಲಪಾಲರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಭಾರತ ಮತ್ತು ಜೆಂಬಾಬ್ವೆ ನಡುವೆ ಪರಸ್ಪರ ಹಿತಾಸಕ್ತಿ ಮತ್ತು ಪ್ರಗತಿಗಾಗಿ ಹಾಗೂ ಎರಡೂ ದೇಶಗಳ ಉಜ್ವಲ ಭವಿಷ್ಣಕ್ಕಾಗಿ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಜನಾಯ್ದು ಸಲಹೆ ನೀಡಿದ್ದಾರೆ ಹರಾರೆಯಲ್ಲಿ ನಿನ್ನೆ ಭಾರತ ಜಿಂಬಾಬ್ವೆ ಉದ್ದಿಮೆದಾರರ ವೇದಿಕೆಯಲ್ಲಿ ಮಾತನಾಡಿದ ಅವರು ಎರಡೂ ದೇಶಗಳು ಉದ್ಯಮಕ್ಕೆ ಸಹಕಾರಿಯಾಗುವ ಆರ್ಥಿಕತೆಯ ಲಾಭ ಪಡೆಯಲು ಪರಸ್ಪರ ಒಡಂಬಡಿಕೆಯ ಅಗತ್ನವಿದೆ ಉಭಯ ದೇಶಗಳ ಉದ್ದಿಮೆಗಳ ನಾಯಕರು ಈ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದು ಕರೆ ನೀಡಿದರು ಉಭಯ ದೇಶಗಳ ನಡುವೆ ಈವರೆಗೆ ಇಂತಹ ಯಾವುದೇ ದ್ವಿಪಕ್ಷೀಯ ವ್ವಾಪಾರ ವೃದ್ದಿಯಾಗದಿರುವುದಕ್ಕೆ ಅತ್ಯಸ್ತಿ ವ್ಯಕ್ತಪಡಿಸಿದ ಉಪರಾಷ್ಟಪತಿಗಳು ಗಣಿಗಾರಿಕೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ದಿಷಧಿ ಕೃಷಿ ರಕ್ಷಣಾ ಉತ್ಪಾದನೆ ಮೂಲಸೌಕರ್ಯ ಮತ್ತು ಶ್ರವಾಸೋದ್ದಮ ಸೇರಿದಂತೆ ವಿವಿಧ ವಲಯಗಳಲ್ಲಿ ಎರಡೂ ದೇಶಗಳ ನಡುವೆ ವ್ಲಾಪಾರ ಮತ್ತು ಹೂಡಿಕೆಗೆ ಹೆಚ್ಚಿನ ಅವಕಾಶವಿದೆ ಎಂದು ತಿಳಿಸಿದರು

ವೆಂಕಯ್ಯ ನಾಯ್ಡು ಇಂದು ಮಲಾವಿ ರಾಜಧಾನಿ ಲಿನಾಂಗ್ವೆಗೆ ಆಗಮಿಸಿದರು ಕಮುಜು ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಮಲಾವಿಯ ವಿದೇಶಾಂಗ ವ್ಲವಹಾರಗಳು ಮತ್ತು ಅಂತಾರಾಷ್ಷೀಯ ಸಹಕಾರ ಸಚಿವ ಡಾ ಇಮಾನ್ಯುಯಲ್ ಫ್ಯಾಬಿಯಾನೊ ಶಿಕ್ಷಣ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ವಿ ಚ್ರೈಟ್ ಮಸಾಕ ಬರಮಾಡಿಕೊಂಡರು ಇಂದು ತಡರಾತ್ರಿ ಲಿನಾಂಗ್ವೆದಲ್ಲಿ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಉಪರಾಷ್ಷಪತಿ ಅವರು ಭಾಷಣ ಮಾಡಲಿದ್ದಾರೆ ಕೇರಳದಲ್ಲಿ ಶಬರಿಮಲೆ ಅಯ್ಟಪ್ಪ ಸ್ವಾಮಿ ದೇವಾಲಯದಲ್ಲಿ ನಾಳೆ ವಿಶೇಷ ಪೂಜೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಭಾರಿ ಭದ್ರತೆ ಕ್ಷೆಗೊಳ್ಳಲಾಗಿದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದ ಜಾರಿಗೆ ಬರುವಂತೆ ನಿಷೇಧಾಜ್ಞೆ ಹೊರಡಿಸಲಾಗಿದೆ ಎಲ್ಲಾ ವಯೋಮಾನದ ಮಹಿಳೆಯರಿಗೆ ದೇವಾಲಯ ಪ್ರವೇಶಿಸಲು ಅವಕಾಶ ಕಲ್ಪಿಸಿ ಇತ್ತೀಚಿಗೆ ಸುಪ್ರೀಂಕೋರ್ಟ್ ನೀಡಿದ ಆದೇಶ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಮಂಗಳವಾರದವರೆಗೆ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತದೆ

ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅನಿಲ್ ಕಾಂತ್ ಅವರು ಭದ್ರತಾ ವ್ವವಸ್ಟೆಯ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಎಲ್ಲಾ ಭದ್ರತಾ ವ್ಯವಸ್ಥೆ ಪೂರ್ಣಗೊಂಡ ಬಳಕ ಮಾಧ್ಯಮಗಳಗೆ ವಿಧಿಸಿದ್ದ ನಿರ್ಬಂಧಗಳನ್ನು ತೆರವುಗೊಳಿಸಲಾಗುವುದು ಎಂದು ರಾಜ್ಜ ಮೊಲೀಸ್ ಮುಖ್ಯಸ್ಥ ಲೋಕನಾಥ್ ಬೆಹ್ರ ತಿಳಿಸಿದ್ದಾರೆ

ಪೂರೈಕೆ ಹೆಚ್ಚಳವಾಗುವ ಬಗ್ಗೆ ಹೂಡಿಕೆದಾರರು ಆತಂಕಗೊಂಡಿದ್ದಾರೆ

ಸೋಮವಾರದಿಂದ ಆರ್ಥಿಕ ದಂಡ ಪಾವತಿಸಿ ಇರಾನ್ನಿಂದ ತೈಲ ಖರೀದಿಸಲು ಶ್ರಮುಖ ಖರೀದಿದಾರರಿಗೆ ವಿನಾಯಿತಿ ಒದಗಿಸಲಾಗಿದೆ

ಶತ್ರು ರಾಷ್ಷ ಕತಾರ್ಗಾಗಿ ಬೇಹುಗಾರಿಕೆ ನಡೆಸಿದ ಆರೋಪದಲ್ಲಿ ಬಹರೇನ್ನ ಮೇಲ್ತನವಿ ನ್ಲಾಯಾಲಯ ಇಂದು ವಿರೋಧ ಪಕ್ಷದ ನಾಯಕನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ನಿಷೇಧಿತ ಅಲ್ ವಫಾಕ್ ಚಳುವಳಿಯ ಮುಖಂಡ ಶೇಖ್ ಅಲಿ ಸಲ್ನಾನ್ ಅವರನ್ನು ಜೂನ್ ತಿಂಗಳಲ್ಲಿ ಉನ್ನತಮಟ್ಟದ ತ್ರಿಮಿನಲ್ ನ್ವಾಯಾಲಯ ಖುಲಾಸೆಗೊಳಿಬತ್ತು ಇದನ್ನು ಸರ್ಕಾರಿ ಪ್ರಾಸಿಕ್ಕೂಟರ್ ಪ್ರಶ್ನಿಸಿ ಮೇಲ್ದನವಿ ಸಲ್ಲಿಸಿದರು ಈಗ ಈ ತೀರ್ಪಿನ ವಿರುದ್ದವು ಮೇಲ್ಮನವಿ ಸಲ್ಲಿಸಬಹುದಾಗಿದೆ

ಕಳೆದ ವರ್ಷ ಸೌದಿ ಅರೇಬಿಯಾ ಮತ್ತು ಯುಎಇ ಕತಾರ್ನೊಂದಿಗಿನ ಎಲ್ಲಾ ಸಂಬಂಧಗಳನ್ನು ಕಡಿದುಕೊಂಡಿತ್ತು

ಪ್ರತಿಭಟನೆ ಮುಗಿದ ಒಂದು ದಿನದ ಬಳಿಕ ಸರ್ಕಾರಿ ಆಸ್ತಿಗಳಿಗೆ ಹಾನಿ ಮಾಡಿದವರನ್ನು ಬಂಧಿಸಲು ಕಾರ್ಯಾಚರಣೆ ಆರಂಭಿಸಿದೆ